ವಿಶ್ವಸಂಸ್ಲೆಯ ಅಡಿ ಸಮಗ್ರ ಅಂತಾರಾಷ್ಷೀಯ ಭಯೋತ್ಪಾದನಾ ಸಮಾವೇಶ ಸಿಸಿಐಟಿಯಲ್ಲಿ ಸೂಕ್ತ ಕಾನೂನು ಚೌಕಟ್ಟನ್ನು ರೂಪಿಸಲು ಮುಂದಾಗಬೇಕಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ದನಾಯ್ತು ಕರೆ ನೀಡಿದ್ದಾರೆ ನಿನ್ನೆ ಸೆರ್ಜಿಯಾದ ಬೆಲ್ಗ್ರೇಡ್ನಲ್ಲಿ ರಾಷ್ಷೀಯ ವಿಧಾನಸಭೆಯನ್ನುದ್ಲೇಶಿಸಿ ಅವರು ಭಾಷಣ ಮಾಡಿದರು ಒಳ್ಳೆಯ ಮತ್ತು ಕೆಟ್ಲ ಭಯೋತ್ಪಾದನೆ ನಡುವೆ ಕೆಲವರು ಕೃತಕ ಭಿನ್ನಾಭಿಪ್ರಾಯ ಸೃಷ್ಟಿಸುತ್ತಿರುವುದು ವಿಶ್ವದ ಗಂಭೀರ ಸಮಸ್ಥೆಯಾಗಿದೆ

ಅಂತಾರಾಷ್ಷೀಯ ಶಾಂತಿ ಹಾಗೂ ಭದ್ರತೆಗೆ ಭಯೋತ್ಪಾದನೆ ಬಹು ದೊಡ್ಡ ಬೆದರಿಕೆಯಾಗಿದೆ ಎಂದು ಉಪರಾಷ್ಷಪತಿ ಹೇಳಿದರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣಾ ಕ್ರಮಗಳ ಕುರಿತಂತೆ ಭಾರತದ ದೃಷ್ಟಿಕೋನಗಳನ್ನು ಸೆರ್ಬಿಯಾ ವಿನಿಮಯ ಮಾಡಿಕೊಂಡಿದೆ ಎಂದು ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಹೇಳಿದರು ಅಣು ಪೂರೈಕೆದಾರರ ಗುಂಪಿನ ಭಾರತದ ಸದಸ್ಕತ್ವಕ್ಕೆ ಸೆರ್ಬಿಯ ಬೆಂಬಲ ನೀಡಿರುವುದು ಸಂತಸ ತಂದಿದೆ ಎಂದು ಅವರು ಹೇಳಿದರು ಸೆರ್ಬಿಯಾ ಮಾಲ್ವಾ ಹಾಗೂ ರೊಮಾನಿಯ ದೇಶಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಯವರು ಇಂದು ಮಾಲ್ವಾ ತಲುಪಲಿದ್ದಾರೆ ಅಲ್ಲಿ ಅವರು ಆ ದೇಶದ ಪ್ರಮುಖರೊಂದಿಗೆ ಉಭಯ ರಾಷ್ಟಗಳ ಸಮಾನ ಹಿತಾಸಕ್ತಿಗಳ ಕುರಿತಂತೆ ಚರ್ಜೆ ನಡೆಸಲಿದ್ದಾರೆ ಎರಡೂ ದೇಶಗಳ ನಡುವಿನ ಅರ್ಥಿಕ ಸಂಪರ್ಕಗಳ ಕುರಿತಂತೆ ಚರ್ಚೆ ನಡೆಯಲಿದೆ ಪ್ರವಾಸದ ಅಂತಿಮ ಚರಣದಲ್ಲಿ ಅವರು ಮಂಗಳವಾರ ರೊಮಾನಿಯಾ ತಲುಪಲಿದ್ದಾರೆ

ಜಮ್ಗು ಕಾಶ್ಲೀರದ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ರಾಜ್ಯವನ್ನು ಬಯಲು ಶೌಚ ಮುಕ್ತ ಎಂದು ಘೋಷಿಸಿ ಈ ಸಾಧನೆ ಮಾಡಿದ ರಾಜ್ಯ ಆಡಳಿತವನ್ನು ಅಭಿನಂದಿಸಿದ್ದಾರೆ ಸಂಬಂಧಿಸಿದ ಎಲ್ಲರ ಅವಿರತ ಪ್ರಯತ್ನದಿಂದ ಜಮ್ಮ ಮತ್ತು ಕಾಶ್ಮೀರ ಶೇಕಡ ನೂರರಷ್ಟು ಶೌಚಾಲಯ ವ್ಯವಸ್ವೆ ಹೊಂದಿದ್ದು ಒಂದು ವರ್ಷ ಮುಂಚಿತವಾಗಿಯೇ ಬಯಲು ಶೌಜ ಮುಕ್ತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅವರು ಹೇಳಿದರು

ಶರ್ಮಾ ಹೇಳಿದ್ದಾರೆ ಅವರು ಇಂಧೋರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಯೋಜನೆಯ ಮೊದಲ ವ್ಯವಸ್ವೆಯನ್ನು ಜಮ್ಮು ವಲಯದಲ್ಲಿ ಅನುಷ್ಟಾನಗೊಳಿಸಲಾಗುವುದು ಎಂದು ಹೇಳಿದರು

ನಡ್ಡಾ ಹೇಳಿದ್ದಾರೆ

ಬಿಹಾರದಲ್ಲ ಈಗಾಗಲೇ ಮಧ್ಯ ನಿಷೇಧವನ್ನು ಜಾರಿಗೊಳಿಸಲಾಗಿದೆ

ದೇಶಾದ್ದಂತ ಇಂದು ಪ್ರವಾಸಿ ಹಬ್ಬ ಪರ್ಯಟನ ಪರ್ವ ಆರಂಭಗೊಳ್ಳಲಿದೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಪರ್ವಕ್ಕೆ ಚಾಲನೆ ನೀಡಲಿದ್ದಾರೆ